ಸದಾನಂದ ಗೌಡ

ಇಂದು ಅಂತಾರಾಷ್ಷೀಯ ದಾದಿಯರ ದಿನ ಕೊರೊನಾ ಸೋಂಕು ನಿಯಂತ್ರಣಕ್ಕೆ ದಾದಿಯರ ನಿಸ್ವಾರ್ಥ ಸೇವೆ ಸ್ಕರಣೀಯ ಉಪರಾಪ್ಷಪತಿ ಮತ್ತು ಆರೋಗ್ಯ ಸಚಿವರು

ಕೋವಿಡ್ ಸೋಂಕಿತರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಈ ಲಸಿಕೆ ಲಭ್ಯವಾಗುವುದನ್ನು ಖಚಿತಪಡಿಸಲು ಕೇಂದ್ರ ಸರ್ಕಾರ ಈ ಕ್ರಮ ಕೈಗೊಂಡಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ

ಸದಾನಂದ ಗೌಡ ತಿಳಿಸಿದ್ದಾರೆ ಟಾಸಿಲಿಜುಮಾಬ್ ಲಸಿಕೆಯನ್ನು ಭಾರತದಲ್ಲಿ ಉತ್ಪಾದಿಸಲಾಗುತ್ತಿಲ್ಲ

ಏಪ್ರಿಲ್ನಿಂದ ಕೋವಿಡ್ ಸೋಂಕು ಹಠಾತ್ ಏರಿಕೆ ಕಂಡ ಹಿನ್ನೆಲೆಯಲ್ಲಿ ಟಾಸಿಲಿಜುಮಾಬ್ ಲಸಿಕೆಗೆ ದೇಶದಲ್ಲಿ ಬೇಡಿಕೆ ಹೆಚ್ಚಾಗಿದೆ ಎಂದು ಅವರು ತಿಳಿಸಿದರು

ಈ ನಿಟ್ಟನಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳತ ಪ್ರದೇಶಗಳು ಸ್ವಳಿಯ ಆಸ್ಪತ್ತೆಗಳು ಮತ್ತು ಜನರಿಗೆ ಲಸಿಕೆ ಲಭ್ಞತೆಯ ಕುರಿತು ಮಾಹಿತಿ ಒದಗಿಸಬೇಕು ಜತೆಗೆ ಲಸಿಕೆಯ ಕಾಳಸಂತೆಯ ಮಾರಾಟ ತಡೆಗಟ್ಟಲು ಅಗತ್ನಕ್ರಮ ಕ್ಟೆಗೊಳ್ಲದೇಕು ಎಂದು ಸಚಿವರು ಸೂಚನೆ ನೀಡಿದ್ಗಾರೆ ಹೆಡ್ ಮೊದಲ ಡೋಸ್ ಕೊರೋನಾ ಲಸಿಕೆ ಪಡೆದ ಫಲಾನುಭವಿಗಳಿಗೆ ಎರಡನೇ ಡೋಸ್ ಲಸಿಕೆಯನ್ನು ಆದ್ದತೆ ಮೇರೆಗೆ ನೀಡಲು ಕ್ರಮ ಕೈಗೊಳ್ಳುವಂತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಸೂಚಿಸಿದೆ

ಅಲ್ಲದೆ ಎರಡನೇ ಡೋಸ್ಗೆ ಸಂಪೂರ್ಣ ದಾಸ್ತಾನು ಬಳಸುವ ವಿವೇಚನೆ ಇನ್ನೂ ಕೂಡಾ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಬಿಡಲಾಗಿದೆ ಎಂದು ಅವರು ತಿಳಿಸಿದರು ಕೊರೋನಾ ಎರಡೂ ಡೋಸ್ ಲಸಿಕೆಯನ್ನು ಪಡೆಯುವ ಪ್ರಾಮುಖ್ಯತೆ ಬಗ್ಗೆ ಜನರಲ್ಲಿ ಸಂಪೂರ್ಣವಾದ ಅರಿವನ್ನು ಮೂಡಿಸಲು ರಾಜ್ಯಗಳು ಯತ್ನಿಸಬೇಕು ಹಾಗೂ ಆದ್ಲತಾ ಗುಂಪುಗಳಗೆ ಮೊದಲು ಲಸಿಕೆ ನೀಡುವ ಬಗ್ಗೆ ತ್ರಮ ಕ್ಲೆಗೊಳ್ಳಬೇಕು ಎಂದರು

ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಮಾತನಾಡಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕೊರೊನಾ ಪರೀಕ್ಷೆ ಮತ್ತು ಸಾಂಕ್ರಾಮಿಕ ಸೋಂಕು ನಿಯಂತ್ರಣಕ್ಕೆ ತುರ್ತು ಕ್ರಮ ಕೈಗೊಳ್ಳಬೇಕು ಆಸ್ಪತ್ರಗಳ ಮೂಲಸೌಕರ್ಯ ಬಲಪಡಿಸಬೇಕು ಮಾನವ ಸಂಪನ್ನೂಲ ಹೆಚ್ಚಳ ಮತ್ತು ಆಮ್ಲಜನಕ ವ್ಯಾಪಕ ಬಳಕೆಗೆ ಪೂರಕ ಸೌಲಭ್ಯಗಳನ್ನು ತ್ವರಿತವಾಗಿ ಒದಗಿಸಬೇಕು ಎಂದು ಮನವಿ ಮಾಡಿದರು ಮಾಹಿತಿ ಮತ್ತು ಪ್ರಸಾರ ಖಾತೆ ಕಾರ್ಯದರ್ಶಿ ಅಮಿತ್ ಖಾರೆ ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕೋವಿಡ್ ನಿಯಂತ್ರಣ ಮಾರ್ಗಸೂಚಿಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಸಮುದಾಯ ನಾಯಕರನ್ನು ಸೇರಿಸಿಕೊಂಡು ಗ್ರಾಮೀಣ ಭಾಗಗಳಲ್ಲಿ ಜನಜಾಗೃತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎಂದು ಮನವಿ ಮಾಡಿದರು ಹೆಡ್ ಇಂದು ಅಂತಾರಾಷ್ಟೀಯ ದಾದಿಯರ ದಿನ ವಿಶ್ವದೆಲ್ಲೆಡೆ ಕೊರೊನಾ ಸಾಂಕ್ರಾಮಿಕ ಸೋಂಕು ವ್ಲಾಪಕವಾಗುತ್ತಿರುವ ಸಮಕಾಲೀನ ಪರಿಸ್ಥಿತಿಯಲ್ಲಿ ದಾದಿಯರು ಜನತೆಗೆ ಸಲ್ಲಿಸುತ್ತಿರುವ ಅವಿರತ ಮತ್ತು ನಿಸ್ನಾರ್ಥ ಸೇವೆ ವರ್ಣೆಸಲಸದಳ ದಾದಿಯರ ದಿನದ ಅಂಗವಾಗಿ ಉಪರಾಷ್ಟಪತಿ ಎಂ ವೆಂಕಯ್ಲನಾಯ್ನು ಅವರು ಶುಶ್ರೂಪಕಿಯರ ಬಿಡುವಿಲ್ಲದ ಸೇವೆಯನ್ನು ಮನತುಂಬಿ ಸ್ಕರಿಸಿದ್ದಾರೆ

ನಮ್ನ ಆರೋಗ್ಯ ಮೂಲಸೌಕರ್ಯದಲ್ಲಿ ದಾದಿಯರ ಸೇವೆ ನಿರ್ಣಾಯಕ ಈ ನಿಟ್ಲನಲ್ಲಿ ದೇಶದ ಜನತೆ ದಾದಿಯರಿಗೆ ತುಂಬು ಪ್ಟದಯದ ಕೃತಜ್ಞತೆ ಸಲ್ಲಿಸಬೇಕು ಆರೋಗ್ಯ ಕ್ಷೇತ್ರಕ್ಕೆ ಅವರು ನೀಡುತ್ತಿರುವ ಕೊಡುಗೆ ಬೆಲೆ ಕಟ್ಟಲಾಗದು ಎಂದು ಉಪರಾಷ್ಷಪತಿ ತಿಳಿಸಿದ್ದಾರೆ ಕೇಂದ್ರ ಆರೋಗ್ಲ ಸಚಿವ ಡಾ ಹರ್ಷವರ್ಧನ್ ಅವರು ದೇಶದ ದಾದಿಯರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಕೊರೊನಾ ಸಾಂಕ್ರಾಮಿಕ ಸೋಂಕಿನಿಂದ ಬಳಲುತ್ತಿರುವ ಜನರಿಗೆ ದಾದಿಯರು ನಡೆಸುತ್ತಿರುವ ಪ್ರಯತ್ನಗಳು ಅಸಾಧಾರಣವಾಗಿವೆ

ಇದರೊಂದಿಗೆ ದೇಶದಲ್ಲಿ ಚೇತರಿಕೆ ಪ್ರಮಾಣದಲ್ಲಿ ನಿರಂತರ ಸುಧಾರಣೆ ಕಂಡುಬರುತ್ತಿದೆ ಹಾಗಿದ್ದರೂ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳತ ಪ್ರದೇಶಗಳಲ್ಲಿ ಹೆಚ್ಚನ ಕೋವಿಡ್ ಸೋಂಕುಗಳು ವರದಿಯಾಗುತ್ತಿವೆ

ದೇಶದಲ್ಲಿ ಕೋವಿಡ್ ಸೋಂಕು ವ್ಲಾಪಿಸಿದ ನಂತರ ಒಂದೇ ದಿನದಲ್ಲಿ ಅತಿ ಹೆಚ್ಚು ಸಾವಿನ ಗರಿಷ್ಟ ಸಂಬ್ಲೆ ಇದಾಗಿದೆ

ಮೂರನೇ ಹಂತದ ಲಸಿಕಾ ಅಭಿಯಾನಕ್ಕೆ ವೇಗ ದೊರೆತಿದ್ದು ಜನರು ಹೆಚ್ಚಿನ ಸಂಬ್ಲೆಯಲ್ಲಿ ಲಸಿಕೆ ತೆಗೆದುಕೊಳ್ಪುತ್ತಿದ್ದಾರೆ ಎಂದು ಸಚಿವಾಲಯ ಹೇಳಿದೆ

ಜಾಗತಿಕ ಆರ್ಥಿಕ ಪರಿಸ್ತಿತಿ ಮತ್ತು ಭವಿಷ್ಕ ಕುರಿತ ಮಧ್ವವಾರ್ಷಿಕ ವರದಿಯಲ್ಲಿ ಅದು ಈ ವಿಷಯ ಪ್ರಸ್ತಾಪಿಸಿದೆ

ನೇಪಾಳದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ನಾಳೆಯೊಳಗೆ ಹೊಸ ಮೈತ್ರಿ ಸರ್ಕಾರ ರಚಿಸಲು ಮುಂದೆ ಬರಬೇಕು ಎಂದು ನೇಪಾಳ ಅಧ್ಯಕ್ಷೆ ಬಿದ್ವಾದೇವಿ ಭಂಡಾರಿ ಆಹ್ವಾನ ನೀಡಿದ್ದಾರೆ ನೇಪಾಳ ಪ್ರಧಾನಮಂತ್ರಿ ಕೆ ಪಿ ಶರ್ಮ ಓಲಿ ಅವರು ಮೊನ್ನೆ ಸಂಸತ್ತಿನಲ್ಲಿ ನಡೆದ ವಿಶ್ವಾಸಮತ ಯಾಚನೆಯಲ್ಲಿ ಸೋಲನುಭವಿಸಿದ ನಂತರ ಯಾವುದೇ ರಾಜಕೀಯ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಇಲ್ಲದಿರುವುದರಿಂದ ಅಧ್ಯಕ್ಷರು ಮೈತ್ರಿ ಸರ್ಕಾರ ರಚನೆಗೆ ಆಹ್ವಾನ ನೀಡಿದ್ದಾರೆ ನೇಪಾಳ ಕಮ್ಮುನಿಸ್ಟ್ ಪಾರ್ಟ ಓಲಿ ಸರ್ಕಾರಕ್ಕೆ ನೀಡಿದ್ದ ಬೆಂಬಲ ಹಿಂತೆಗೆದುಕೊಂಡಿದ್ದರಿಂದ ಸಂಸತ್ತಿನಲ್ಲಿ ಸೋಮವಾರ ವಿಶ್ವಾಸಮತ ಯಾಚನೆ ನಡೆಯಿತು

ಹಾಗಾಗಿ ಕೆ ಪಿ ಶರ್ಮ ಓಲಿ ಅವರು ಸ್ಪಷ್ಟ ಬಹುಮತ ಪಡೆಯುವಲ್ಲಿ ವಿಫಲರಾದರು